ಿ ಜಾನುವಾರು ಗಣತಿ ವರದಿ ಆಧರಿಸಿ ಪಶು ಸಂಕುಲ ವೃದ್ದಿಗೆ ವಿಸ್ತೃತ ಯೋಜನೆ ಸಿದ್ದಪಡಿಸುವುದಾಗಿ ಪಶು ಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಮಾಹಿತಿ

ಬೆಂಗಳೂರಿನಲ್ಲಿ ನಿನ್ನೆ ಇಲಾಖಾ ಅಧಿಕಾರಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ಯೋಜನೆಗಳ ಅನುಷ್ಠಾನದಲ್ಲಿ ದುರ್ಬಳಕೆಗೆ ಅವಕಾಶ ನೀಡದೆ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗೆ ತಲುಪಿಸಬೇಕು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಬೇಕು ಎಂದರು ಯೋಜನೆಗಳ ಫಲಾನುಭವಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಯನ್ನು ಸಿದ್ದಪಡಿಸುವಂತೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಿರ್ದೇಶನ ನೀಡಿದರು ಪಶು ಸಂಕುಲ ವೃದ್ದಿ ಮತ್ತು ಅವುಗಳ ಸಂಖ್ವೆಗೆ ಅನುಗುಣವಾಗಿ ಸೌಕರ್ಯ ಒದಗಿಸಲು ರಾಜ್ಯಾದ್ದಂತ ಅಕ್ಷೋಬರ್ ಒಂದರಿಂದ ಮೂರು ತಿಂಗಳು ಜಾನುವಾರು ಗಣತಿ ನಡೆಸಲಾಗುವುದು ಎಂದು ಪಶು ಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ತಿಳಿಸಿದ್ದಾರೆ

ರಾಯಚೂರಿನಲ್ಲಿ ನಿನ್ನೆ ಪೋಷಣ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಮಾತ್ಯ ವಂದನಾ ಸಪ್ತಾಹ ಹಾಗೂ ಸ್ವಜ್ವ ಭಾರತ ಮಿಷನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ದೇಶದ ಉಜ್ಞಲ ಭವಿಷ್ಕಕಾಗಿ ಮಕ್ಕಳ ಹಾಗೂ ಮಹಿಳೆಯರ ಆರೋಗ್ನ ಕಾಪಾಡಬೇಕು ಮಾತ್ಯಪೂರ್ಣ ಯೋಜನೆ ಮೂಲಕ ಅಂಗನವಾಡಿಗಳಲ್ಲಿ ಗರ್ಭಣಿ ಹಾಗೂ ಬಾಣಂತಿಯರಿಗೆ ಪೌಷ್ಷಿಕ ಆಹಾರ ನೀಡಲಾಗುತ್ತಿದೆ ಎಂದು ಹೇಳಿದರು

ಚಿಕ್ಕಬಳ್ಳಾಮರದ ನಿನ್ನೆ ನಡೆದ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ವಿಕಲಾಂಗಚೇತನರ ತರಬೇತಿ ಕೇಂದ್ರ ವಸತಿ ನಿಲಯ ಹಾಗೂ ಮನರ್ವಸತಿ ಕೇಂದ್ರ ಆರಂಭಿಸಲು ಇಲಾಖೆ ಉದ್ದೇಶಿಸಿದೆ ರಾಜ್ಯದ ಹೊರಭಾಗಗಳಿಂದಲೂ ಬರುವ ವಿಕಲಾಂಗಚೇತನರು ತರಬೇತಿ ಪಡೆದು ಸ್ವಾವಲಂಬಿಗಳಾಗಲು ಈ ಕೇಂದ್ರ ಸಹಕಾರಿಯಾಗಲಿದೆ ಅಲ್ಲದೆ ಅಂತಾರಾಷ್ಷೀಯ ಮಟ್ಟದ ಬುಕ್ ಪಾರ್ಕ್ ಸ್ಟಾಪನೆ ಮಾಡುವ ಉದ್ದೇಶವನ್ನು ಇಲಾಖೆ ಹೊಂದಿದೆ ಚಿಕ್ಕಬಳ್ಳಾಪುರ ಜೆಲ್ಲೆಯಲ್ಲಿ ಬಾಲಭವನದ ಜೊತೆಗೆ ಗೊಂಬೆ ರೈಲಿನ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು ಹಕ್ಕಿ ಜ್ವರ ಕಾಯಿಲೆ ಬಳ್ಳಾರಿ ಜಿಲ್ಲೆಯ ಆರು ಜನರಲ್ಲಿ ಪತ್ತೆಯಾಗಿದೆ

ಆಸ್ಪತ್ರೆಗೆ ಬಂದ ರೋಗಿಗಳ ರಕ್ತ ಪರೀಕ್ಷೆ ನಡೆಸಿ ಶಂಕಿತ ಮಾದರಿಗಳನ್ನು ನಿಮಾನ್ಸ್ ಆಸ್ಪತ್ರೆಗೆ ಕಳುಹಿಸಿದಾಗ ಈ ರೋಗಾಣು ಇರುವುದು ಖಚಿತವಾಗಿದೆ ಈ ರೋಗಾಣು ಪತ್ತೆಯಾಗಿರುವವರಿಗೆ ಪ್ರತ್ಯೇಕ ಚಿಕಿತ್ಸೆ ನೀಡಲಾಗುತ್ತಿದೆ ಈ ರೋಗದ ಲಕ್ಷಣ ಕುರಿತು ಹಾಗೂ ಇಲಾಖೆಯಿಂದ ಕೈಗೊಳ್ಳಲಾದ ಕ್ರಮದ ಕುರಿತು ಬಳ್ಳಾರಿ ಜೆಲ್ಲಾ ಆರೋಗ್ಗ ಅಧಿಕಾರಿ ಶಿವರಾಜ ಹೆಡೆ ಆಕಾಶವಾಣಿಗೆ ಮಾಹಿತಿ ನೀಡಿದರು

ರಾಜಸ್ಥಾನದ ಜೋಧಪುರನ ಸೇನಾ ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾ ರಾಮನ್ ಯುದ್ಧ ಸ್ಮಾರಕದ ಬಳಿ ಹುತಾತ್ಮ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಬಳಿಕ ಪ್ರಧಾನಮಂತ್ರಿ ಅಲ್ಲಿನ ಸಂದರ್ಶಕರ ಮಸ್ತಕಕ್ಕೆ ಸಹಿ ಹಾಕಿದರು ಅಲ್ಲದೆ ಡಿಜಿಟಲ್ ನಾಮ ಫಲಕದ ಮೇಲೂ ಪಸ್ತಾಕ್ಷರ ಮಾಡಿದರು ನಂತರ ಅತ್ಯಾಧುನಿಕ ಸೇನಾ ಉಪಕರಣಗಳ ವಸ್ತು ಪ್ರದರ್ಶನವನ್ನು ಅನಾವರಣಗೊಳಿಸಿ ನಂತರ ವೀಕ್ಷಿಸಿದರು ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಶಿಕ್ಷಣ ಕುರಿತ ಜಾಗೃತಿ ಹಾಗೂ ನಾಯಕತ್ವದ ಸಮಾವೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉದ್ಘಾಟಿಸುವರು

ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಅನುಸರಿಸಬೇಕಾದ ಕ್ರಮಗಳು ಉದ್ಯೋಗಾಕಾಂಕ್ಷಿಯಿಂದ ಉದ್ಯೋಗ ಸೃಷ್ಟಿ ಉದ್ದಮಗಳು ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ಅಧಿವೇಶನಗಳು ಈ ಸಮಾವೇತದಲ್ಲಿ ನಡೆಯಲಿವೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜನ್ ಧನ ಯೋಜನೆ ಅನುಷ್ಠಾನದ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ ಸ್ವಸ್ತಿಕ್ ವುಮನ್ ಯೂತ್ ಆ್ಯಂಡ ರೂರಲ್ ಡೆವಲೆಪ್ಮೆಂಟ್ ಸೊಸೈಟಿಯ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿ ಪೂರ್ಣಿಮಾ

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ದೇಶದ ಜನರೊಂದಿಗೆ ಹಂಚಿಕೊಳ್ಳಲಿದ್ದಾರೆ

ರಾಜ್ಯಗಳು ಆದಾಯ ಸಂಗ್ರಹದಲ್ಲಿ ಸ್ವಾವಲಂಬನೆ ಸಾಧಿಸಲಿವೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ

ಈಗ ಚುಟುಕು ಸುದ್ದಿ ಕೇಂದ್ರ ಸರ್ಕಾರ ವೈಜ್ಞಾನಿಕ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ತ್ವರಿತವಾಗಿ ತೆರೆಯುವ ಮೂಲಕ ದಲ್ಲಾಳಿಗಳಿಂದ ರೈಶರಿಗೆ ಉಂಟಾಗುವ ನಷ್ಷವನ್ನು ತಡೆಯಬೇಕೆಂದು ರಾಜ್ಯ ರೈಶ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ದೊಡ್ಡಬಳ್ಳಾಪುರದಲ್ಲಿ ನಿನ್ನೆ ಮನವಿ ಸಲ್ಲಿಸಿದರು ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದ ಸಂತ್ರಸ್ವರಾದ ಬೆಳೆಗಾರರು ಜಿಲ್ಲಾಧಿಕಾರಿ ಕಛೇರಿಗೆ ಸಾಂಕೇತಿಕವಾಗಿ ಮೆರವಣಿಗೆ ಮೂಲಕ ತೆರಳಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದರು ಚಿಕ್ಕಬಳ್ಯಾಮರ ವಿಧಾನಸಭಾ ಕ್ಷೇತ್ರ ವ್ವಾಪ್ತಿಯ ಮಂಚೇನಹಳ್ಳಿ ಹೋಬಳಿ ಶ್ವಾಂಮರ ಗ್ರಾಮಪಂಚಾಯಿತಿಯ ಸಾದೇನಹಳ್ಳಿಯಲ್ಲಿ ಕೃಷಿ ಇಲಾಖೆ ನಿನ್ನೆ ಆಯೋಜಿಸಿದ್ದ ಸಮಗ್ರ ಕೃಷಿ ಅಭಿಯಾನ ಹಾಗೂ ಗ್ರಾಮೀಣ ಜಾಗೃತಿ ಕಾರ್ಯಾನುಭವ ಕಾರ್ಯಕ್ರಮದಡಿಯ ವಸ್ತು ಪ್ರದರ್ಶನ ಮತ್ತು ಕ್ಷೇತ್ರೋಶ್ವವ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಷರ್ ಕೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ನಿಗದಿಪಡಿಸಿರುವ ಅನುದಾನ ಕಾಲ ಮಿತಿಯಲ್ಲಿ ಬಳಸಿ ಯೋಜನೆ ಅನುಷ್ಟಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಎಚ್

ಿ ಜಾನುವಾರು ಗಣತಿ ವರದಿ ಆಧರಿಸಿ ಪಶು ಸಂಕುಲ ವೃದ್ಧಿಗೆ ವಿಸ್ತೃತ ಯೋಜನೆ ಸಿದ್ದಪಡಿಸುವುದಾಗಿ ಪಶು ಸಂಗೋಪನಾ ಖಾತೆ ಸಚಿವ ವೆಂಕಟರಾವ್ ನಾಡಗೌಡ ಮಾಹಿತಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು